ಗುಜರಾತ್ನ ಅಹಮದಾಬಾದ್ನಲ್ಲಿಂದು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ವೈದ್ಯಕೀಯ ವಿಜ್ವಾನ ಮತ್ತು ಸಂಶೋಧನಾ ಕೇಂದ್ರ ಉದ್ಘಾಟಿಸಿ ಮಾತನಾಡಿದ ಅವರು ಪ್ರತಿನಿತ್ಯ ಚಿಷಧಿಗಳನ್ನು ತೆಗೆದುಕೊಳ್ಳುವವರಿಗೆ ವೈದ್ಯಕೀಯ ವೆಚ್ಚ ಕಡಿಮೆ ಮಾಡಲು ಜನೌಷಧಿ ಕೇಂದ್ರಗಳು ಸಹಕಾರಿಯಾಗಿವೆ ಎಂದರು

ಗಾಂಧಿನಗರದ ಮಹಾತ್ನಾ ಮಂದಿರ ಪ್ರದರ್ಶನ ಮತ್ತು ಸಮ್ನೇಳನ ಕೇಂದ್ರದಲ್ಲಿ ವೈಜ್ರೆಂಟ್ ಗುಜರಾತ್ನ ವ್ಯಾಪಾರ ಮೇಳವನ್ನು ಪ್ರಧಾನಿ ಉದ್ಘಾಟಿಸಿದರು

ಇದಕ್ಕೂ ಮುನ್ನ ವ್ಯಾಪಾರ ಮೇಳವನ್ನು ಉದ್ವಾಟಿಸಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ವಸ್ತು ಪ್ರದರ್ಶನದಲ್ಲಿ ಪಲವು ಪ್ರಾತ್ಪಟಿಕೆಗಳನ್ನು ವೀಕ್ಷಿಸಿದರು

ಮೇಳದಲ್ಲಿ ಕೊಳ್ಳುವವರು ಮತ್ತು ಮಾರುವವರ ಸಭೆ ಆಯೋಜಿಸಲಾಗಿದೆ ಪ್ರಮುಖವಾಗಿ ಸಣ್ಣ

ಕೈಗಾರಿಕಾ ಉದ್ಯಮಗಳಗೆ ನೆರವಾಗುವ ಉತ್ಪನ್ನಗಳನ್ನು ಪ್ರದರ್ತಿಸಲಾಗಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮುಂಬೈನಲ್ಲಿ ಶನಿವಾರ ಭಾರತೀಯ ಚಲನಚಿತ್ರಕ್ಷ ಸಂಬಂಧಿಸಿದ ರಾಷ್ಷೀಯ ವಸ್ತು ಸಂಗ್ರಹಾಲಯವನ್ನು ಉದ್ವಾಟಿಸಲಿದ್ದಾರೆ

ಕಳೆದ ತಿಂಗಳು ರಾಷ್ಷೀಯ ತನಿಖಾ ತಂಡ ದೆಹಲಿ ಅಮ್ರೋಹಾ ಲಖನೌ ಮೀರತ್ ಹಪೂರ್ ಸೇರಿದಂತೆ ವಿವಿಧೆಡೆ ದಾಳ ನಡೆಸಿ ಐಎಸ್ಐಎಸ್ಗೆ ಸಂಬಂಧಿಸಿದ ಮುಫ್ಟಿ ಮೊಹಮ್ನದ್ ಸುಹೇಲ್ ಸೇರಿದಂತೆ ಹತ್ತು ಮಂದಿಯನ್ನು ಬಂಧಿಸಿಲಾಗಿತ್ತು ಕೆಲ ರಾಜಕೀಯ ಪಕ್ಷಗಳ ಮುಖಂಡರು ಪಾಗೂ ದೆಹಲಿ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ದಾಳಿ ನಡೆಸುವ ಸಂಚು ರೂಪಿಸಿದ್ದ ಆರೋಪದ ಮೇಲೆ ಬಂಧಿಸಲಾಗಿತ್ತು

ಗಾಯಗೊಂಡ ಪೊಲೀಸರನ್ನು ಹೆಚ್ಚಿನ ಚಿಕಿತ್ತೆಗೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಈ ಮಧ್ಯೆ ದಕ್ಷಿಣ ಕಾತ್ನೀರದ ಕುಲ್ಗಾಮ್ ಜಿಲ್ಲೆಯಲ್ಲಿ ಸ್ಥಳೀಯ ಎಲ್ಇಟಿ ಭಯೋತ್ಪಾದಕನನ್ನು ರಕ್ಷಣಾ ಸಿಬ್ಬಂದಿ ಬಂಧಿಸಿದೆ ಬಂಧಿತನನ್ನು ಕುಲ್ಗಾಮ್ನ ಚಹಲಾನ್ ಗ್ರಾಮದವನೆಂದು ರಕ್ಷಣಾ ಮೂಲಗಳು ತಿಳಿಸಿವೆ ಜಮ್ನು ಕಾತ್ನೀರದ ಪೂಂಚ್ ಜಿಲ್ಲೆಯ ಗುಲ್ಪುರ್ ವಲಯದಲ್ಲಿ ಪಾಕಿಸ್ತಾನ ಮತ್ತೊಮ್ನೆ ಕದನ ವಿರಾಮ ಉಲ್ಲಂಘಿಸಿ ಭಾರತೀಯ ವಲಯದ ಮೇಲೆ ಗುಂಡಿನ ದಾಳ ನಡೆಸಲಾಗಿದೆ ಷೂಂಚ್ ಜೆಲ್ಲೆಯ ಹವೇಲಿ ತೆಹಿಸಿಲ್ನಲ್ಲಿ ಭಾರತೀಯ ಪಡೆಗಳು ಹಾಗೂ ನಾಗರೀಕರನ್ನು ಗುರಿಯಾಗಿರಿಸಿಕೊಂಡು ಪಾಕಿಸ್ತಾನ ಸೇನೆ ಅಪ್ರಜೋದಿತ ಗುಂಡಿನ ದಾಳಿ ನಡೆಸಿದೆ ಎಂದು ಸೇನಾಮೂಲಗಳು ತಿಳಿಸಿವೆ

ಉತ್ತರ ಪ್ರದೇಶದ ಕುಂಭಪ್ರಯಾಗ್ರಾಜ್ನ ಪರಮಾರ್ಥ್ ನಿಕೇತನ್ನಲ್ಲಿ ಹಮ್ನಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಕುಂಭಮೇಳ ಬರೀ ಕಾರ್ಯಕ್ರಮವಷ್ಷೇ ಅಲ್ಲ ನಂಬಿಕೆ ಮತ್ತು ಸತ್ನದ ಪ್ರತೀಕ ಎಂದು ತಿಳಿಸಿದರು ದೇಶದ ಶ್ರಥಮ ಶ್ರಜೆ ಸವಿತಾ ಕೋವಿಂದ್ ಅವರು ಸಂಗಮ ಶ್ರದೇಶದಲ್ಲಿ ಹಲವಾರು ಜನರ ಜೀವ ಉಳಿಸಿದ ನಾವಿಕ ಸಮುದಾಯದ ಮಹಿಳೆಯರಿಗೆ ಸೀರೆಗಳನ್ನು ವಿತರಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮಹಾತ್ನಾ ಗಾಂಧಿ ಆವರ ಸ್ವಚ್ಯತೆಯ ಪರಿಕಲ್ಪನೆಯಂತೆ ಕುಂಭಮೇಳವನ್ನು ಆಯೋಜಿಸಲಾಗಿದೆ

ಇದು ಮಹಾತ್ಮಾ ಗಾಂಧಿಜೀ ಅವರಿಗೆ ನೀಡುವ ಅತಿ ದೊಡ್ಡ ತ್ರದ್ದಾಂಜಲಿ ಸ್ವಚ್ದ ಭಾರತ ಅಭಿಯಾನದ ಮೂಲಕ ಗಾಂಧೀಜಿ ಕನಸುಗಳನ್ನು ನನಸು ಮಾಡಲು ಶ್ರಮಿಸಲಾಗುತ್ಲಿದೆ ಎಂದರು ಬೆಂಗಳೂರಿನ ಭಾರತೀಯ ಬಾಹ್ಲಾಕಾಶ ಸಂಶೋಧನಾ ಸಂಶ್ಲೆ ಇಸ್ತೋ ಕೇಂದ್ರದಲ್ಲಿ ಉನ್ನತಿ ಕಾರ್ಯಕ್ರಮವನ್ನು ಕೇಂದ್ರ ಬಾಹ್ಲಾಕಾಶ ಸಚಿವ ಡಾ ಜೆತೇಂದ್ರ ಸಿಂಗ್ ಬೆಂಗಳೂರಿನಲ್ಲಿಂದು ಉದಾಟಿಸಿದರು ಉನ್ನತಿ ಯೋಜನೆ ನ್ಯಾನೋ ಉಪ್ರಹ ಮತ್ತು ಬಾಹ್ಕಾಕಾಶ ಕ್ಷೇತ್ರದಲ್ಲಿ ತರಬೇತಿ ನೀಡುವ ಉದ್ದೇಶದಿಂದ ಇಸ್ತೋ ಈ ಯೋಜನೆಯನ್ನು ಜಾರಿಗೆ ತಂದಿದೆ

ನವದೆಹಲಿಯಲ್ಲಿಂದು ಪ್ರಸಾರ ಸೇವೆಯ ಇಂಜನಿಯರಿಂಗ್ ಸೊಸ್ಸೆಟಿ ಹಮ್ಸಿಕೊಂಡಿದ್ದ ಭೂಮಿಯ ಮೇಲ್ವೆನ ಉಪಗ್ರಹ ಪ್ರಸಾರ ಕುರಿತ ಪ್ರದರ್ಶನ ಮತ್ತು ಅಂತಾರಾಷ್ಷೀಯ ಸಮ್ನೇಳನದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಪ್ರಸಾರ ಸೇವೆಯಲ್ಲಿ ಹೊಸ ರಾಷ್ವೀಯ ನೀತಿಯನ್ನು ತರುವ ಚಿಂತನೆ ನಡೆದಿದೆ ಎಂದು ಹೇಳಿದರು ಪ್ರಸಾರ ಕ್ಷೇತ್ರದಲ್ಲಿ ಬೆಳವಣಿಗೆಯ ಜೊತೆಜೊತೆಗೆ ತಂತ್ರಜ್ಞಾನ ಕ್ಷೇತ್ರದ ಅತ್ಯಾಧುನಿಕ ಸೇವೆ ಬಳಕೆಯಿಂದ ಹೊಸ ಅವಕಾಶಗಳು ಮತ್ತ ಸವಾಲುಗಳು ಹೆಚ್ಚವೆ ತಂತ್ರಜ್ಞಾನ ಬದಲಾವಣೆಯಿಂದಾಗಿ ಹೊಸ ಕ್ರಾಂತಿಗೂ ನಾಂದಿ ಹಾಡಿದೆ

ರಾಷ್ಷೀಯ ವಾಹಿನಿಗಳ ಶೈಕಿ ಪ್ರಸಾರ ಕ್ಷೇತ್ರದಲ್ಲಿ ಎರಡಂಕಿಯ ಅಭಿವೃದ್ಲಿ ಸಾಧಿಸಿರುವುದು ಶ್ಲಾಫನೀಯ ಬೆಳವಣಿಗೆ ಎಂದು ಹೇಳದರು ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಟ್ರಾಯ್ ಅಧ್ಯಕ್ಷ ಆರ್

ಶರ್ಮಾ ಶ್ರಸಾರ ಕ್ಷೇತ್ರದಲ್ಲಿ ತಂತಜ್ಞಾನವೂ ಬಳಕೆಯಾಗುತ್ತಿರುವುದರಿಂದ ಅಭಿವ್ಯದ್ಲಿಗೆ ಸಹಕಾರಿಯಾಗುತ್ತಿದೆ ಜನರು ತಮ್ಮದೇ ಆದ ಚಾನಲ್ ಮತ್ತು ವಿಷಯಗಳನ್ನು ಆಯ್ಲಿ ಮಾಡಲು ಸ್ವತಂತ್ರರಿದ್ದಾರೆ ಎಂದರು